ರಾಷ್ಷಪಿತ ಮಹಾತ್ನಾ ಗಾಂಧೀಜಿ ಹಾಗೂ ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತೀ ಅವರ ಜನ್ನದಿನವಾದ ಇಂದು ಮಹಾನ್ ನಾಯಕರಿಗೆ ದೇಶದ ಗೌರವ ನಮನ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಚ್ಛತೆ ಮತ್ತು ನೈರ್ಮಲ್ಶಕ್ಕೆ ಅದ್ಯತೆ ನೀಡಿರುವುದಕ್ಕೆ ಗುಟೆರಸ್ ಅವರಿಂದ ಅಭಿನಂದನೆ

ಕೋಲ್ಕತ್ತಾದ ನಾಗೇರ್ ಬಾಜಾರ್ನಲ್ಲಿ ಇಂದು ಮುಂಜಾನೆ ಸ್ತೋಟ ಐವರಿಗೆ ಗಾಯ

ದೆಹಲಿಯ ರಾಜ್ಫಾಟ್ನಲ್ಲಿನ ರಾಷ್ಷಪಿತನ ಸಮಾಧಿಗೆ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಸಂಮಟದ ಸಹೋದ್ಗೋಗಿಗಳು ಮಷ್ಪನಮನ ಸಲ್ಲಿಸಿದರು

ಮಹಾತ್ಮಾ ಗಾಂಧೀಜಿ ಅವರ ಪ್ರತಿಪಾದಿಸಿದ ಶಾಂತಿ ಸಮನ್ವಯತೆ ಅಹಿಂಸೆ ತತ್ವ ಸಿದ್ಧಾಂತಗಳನ್ನು ಜನರು ತಮ್ಮಲ್ಲಿ ರೂಢಿಸಿಕೊಳ್ಳಬೇಕು ಎಂದು ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ದೇಶದ ಅಭಿವೃದ್ದಿಗೆ ಈ ಮೌಲ್ಯಗಳ ಸಂರಕ್ಷಣೆ ಆತ್ಯಗತ್ಯವಾಗಿದೆ ಎಂದರು ಮಹಾತ್ಮಾಗಾಂಧೀಜಿ ಅವರ ಜೀವನ ಶೈಲಿಯು ಭಾರತ ಸೇರಿದಂತೆ ವಿಶ್ವದ ಲಕ್ಷಾಂತರ ಜನರಿಗೆ ಅನುಕರಣೆಯ ಆದರ್ಶವಾಗಿದೆ ಎಂದು ಉಪರಾಷ್ಟಪತಿ ಎಂ

ದೆಹಲಿಯ ವಿಜಯ್ ಫಾಟ್ನಲ್ಲಿರುವ ಶಾಸ್ತೀಜಿ ಅವರ ಸಮಾಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಪ್ಪನಮನ ಸಲ್ಲಿಸಿದರು

ಅದೇ ರೀತಿ ಜೈ ಕಿಸಾನ್ ಮಂತ್ರವನ್ನು ಅವರು ಪಠಿಸಿ ರೈತರ ಪರವಾಗಿ ನಿಂತ ಮಹಾನ್ ನಾಯಕರಾಗಿದ್ದುರು ಎಂದು ಪ್ರಧಾನಿ ಮೋದಿ ಸ್ಮರಿಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ತಮ್ನ ಸಂದೇಶದಲ್ಲಿ

ವೆಂಕಯ್ಯನಾಯ್ಡು

ಆ ರಾಜ್ವದ ಮುಖ್ವಮಂತ್ರಿ ವಿಜಯ್ ರೂಪಾನಿ ಅಧ್ಯಕ್ಷತೆಯಲ್ಲಿ ರಾಜ್ವ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗಿದ್ದು ಇಂದಿನಿಂದ ಇಡೀ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಹಮ್ನಿಕೊಂಡಿದೆ ಯುವಜನತೆಗೆ ಗಾಂಧೀಜಿ ಅವರ ಸಂದೇಶವನ್ನು ತಲಪಿಸಲು ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ

ದೇಶದ ರಾಷ್ಷಖಿತನ ಪಾತ್ರಕ್ಷೆ ಗೌರವ ಹೆಚ್ಚಿಸಿರುವ ಮಹಾತ್ಸಾಗಾಂಧೀಜಿ ಸುಭದ್ರ ಭಾರತ ನಿರ್ಮಾಣದ ಕನಸಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ ಸ್ವಜ್ಞತೆ ಶುದ್ಧ ಪರಿಸರ ಸಂರಕ್ಷಣೆಯಿಂದ ಭವಿಷ್ಕತ್ತಿನಲ್ಲಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿದ್ದರು

ಆಪಾರವನ್ನು ವ್ದರ್ಥ ಮಾಡದೆ ಅದನ್ನು ಸದುಪಯೋಗಪಡಿಸುವುದು ಇದರ ಜೊತೆಗೆ ಅಹಿಂಸಾ ಮಾರ್ಗ ಅನುಸರಿಸುವುದು ರೂಢಿಸಿಕೊಂಡಿದ್ದರು ಎಂದರು

ಸುಶ್ಮಿರ ಅಭಿವೃದ್ದಿ ಮತ್ತು ಪವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಪತ್ತರ ಕೊಡುಗೆ ಪರಿಗಣಿಸಿ ಈ ಉಭಯನಾಯಕರಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗುತ್ತಿದೆ ವಿಶ್ವಸಂಸ್ವೆಯ ಮಹಾಕಾರ್ಯದರ್ಶಿ ಆಂಟಾನಿಯೊ ಗುಟೆರಸ್ ಅವರು ದೆಪಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಇಬ್ಬರೂ ನಾಯಕರಿಗೆ ನಾಳೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಸುದ್ದಿಗೋಷ್ಟಿಯಲ್ಲಿ ತಿಳಿಸಿದ್ದಾರೆ ವಿಶ್ವಸಂಸ್ಟೆ ನ್ಯೂಯಾರ್ಕ್ನಲ್ಲಿ ಕಳೆದ ವಾರ ಈ ಪ್ರಶಸ್ತಿಯನ್ನು ಘೋಷಿಸಿತ್ತು

ಅಹ್ನದಾಬಾದ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತೀಯ ಸಶಸ್ತಪಡೆಗಳ ವಿರುದ್ದ ಕಾಂಗ್ರೆಸ್ ಮಾಡಿರುವ ಆರೋಪ ದೇಶದ ನೆರೆಯ ಅಷ್ಟೇನೂ ಮಿತ್ರನಲ್ಲದ ಪಾಕಿಸ್ತಾನದಲ್ಲೂ ಪ್ರತಿದ್ವನಿಸಿದೆ ಎಂದು ಹೇಳಿದ್ದಾರೆ

ಖಾಜಿ ಮರ ಪ್ರದೇಶದ ಪಣ್ಣಿನ ಅಂಗಡಿ ಹೊರವಲಯದಲ್ಲಿ ಸ್ತೋಟ ಸಂಭವಿಸಿದ್ಲು ಗಾಯಗೊಂಡವರನ್ನು ಸರ್ಕಾರಿ ಆಸ್ವತ್ರೆಯಲ್ಲಿ ದಾಖಲಿಸಲಾಗಿದೆ

ತನಿಖೆ ಪ್ರಗತಿಯಲ್ಲಿದೆ ಎಂದು ವರದಿಯಾಗಿದೆ ಅಂತಾರಾಷ್ಷೀಯ ಸೌರಶಕ್ತಿ ಒಕ್ಕೂಟದ ಮೊದಲನೆ ಸಭೆಯನ್ನು ನವದೆಹಲಿಯಲ್ಲಿ ಇಂದು ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ

ಇದರ ಜತೆಗೆ ನವೀಕರಿಸಬಹದಾದ ಇಂಧನ ಖಾತೆಯ ಸಚಿವರ ಸಭೆಯಲ್ಲಿ ಎರಡನೇ ವಿಶ್ವದ ಮರುಇಂಧನ ಪೂಡಿಕೆದಾರರ ಸಮ್ಮೇಳನಕ್ಕೆ ಚಾಲನೆ ದೊರೆಯಲಿದೆ ವಿಶ್ವದೆಲ್ಲೆಡೆ ಮರುಇಂಧನ ಹೂಡಿಕೆಯಲ್ಲಿ ಭಾರತದ ಪಾಲುದಾರಿಕೆ ಕುರಿತಂತೆ ಮೂರು ದಿನಗಳ ಸಮ್ಮೇಳನ ನಡೆಯಲಿದೆ

ಇದಕ್ಕೆ ಭಾರತ ಮೂಲದ ಸಂಸದರಾದ ಅಮಿ ಬೆರಾ ರಾಜಾ ಕ್ಸಷ್ಣಮೂರ್ತಿ ರೋ ಖನ್ನಾ ಪ್ರಮೀಳಾ ಜಯಪಾಲ್ ತುಳಸಿ ಗಬ್ಲಾರ್ಡ್ ಅವರೂ ಸಹ ಬೆಂಬಲ ಸೂಚಿಸಿದ್ದರು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಇಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ ನಿನ್ನೆ ಸುಪ್ರೀಂಕೋರ್ಟ್ನ ಬಾರ್ ಅಶೋಶಿಯೇಷನ್ನಲ್ಲಿ ಆಯೋಜಿಸಿದ್ದ ಬೀಳ್ಳೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಟವಾಗಿದ್ದು ಅಸಂಖ್ಯಾತ ಪ್ರಕರಣಗಳನ್ನು ಬಗೆಪರಿಸುವ ಸಾಮರ್ಥ್ನ ಹೊಂದಿದೆ ಎಂದರು ನ್ಕಾಯಾಂಗದ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ಸುಪ್ರೀಂಕೋರ್ಟ್ನ ವಕೀಲರ ಸಂಘವೂ ಸಹ ನ್ನಾಯಾಧೀಶರಿಗೆ ಪ್ರಕರಣದ ವಾಸ್ತವ ಚಿತ್ರಣ ದೊರಕಿಸುವಲ್ಲಿ ಬಲಿಷ್ಷ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ದೀಪಕ್ ಮಿಶ್ರಾ ಹೇಳಿದರು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮಾಹಿತಿ ಪಕ್ನು ಕಾಯ್ಲೆ ಆರ್ಟಿಐ ವ್ಲಾಪ್ತಿಯಡಿ ಬರಲಿದ್ಲು ದೇಶದ ಜನರಿಗೆ ಉತ್ತರದಾಯಿತ್ನ ಹೊಂದಿದೆ ಎಂದು ಕೇಂದ್ರೀಯ ಮಾಹಿತಿ ಆಯೋಗ ತಿಳಿಸಿದೆ ಸುಪ್ರೀಂಕೋರ್ಟ್ ಆದೇಶ ಭಾರತೀಯ ಕಾನೂನು ಆಯೋಗದ ವರದಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಕೇಂದ್ರೀಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ವರದಿಗಳನ್ನು ಪರಿಗಣಿಸಿ ಆಯೋಗ ಈ ನಿರ್ದೇಶನ ನೀಡಿದೆ